ಅರ್ಥಿಕತೆ ಅಭಿವ್ವದ್ದಿಗೆ ಹೊಸ ಮಾರ್ಗಗಳ ಅನ್ನೇಷಣೆಗಾಗಿ ಭಾರತೀಯ ವ್ಯಾಪಾರ

ಮಹಾರಾಷ್ಟ್ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣಾ ಪ್ರಚಾರ ತಾರಕಕ್ನೇರಿದೆ ಎರಡು ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳ ಹಿರಿಯ ನಾಯಕರು ಒಂದಾದ ನಂತರ ಒಂದು ರ್ನ್ಯಾಲಿಗಳನ್ನು ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಮಹಾರಾಷ್ಟ್ಮದ ಅಕೋಲ ಜಲ್ಲಾ ಮತ್ತು ನವಮುಂಬೈನ ಪನ್ವೇಲ್ನಲ್ಲಿ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದರು

ದೆಹಲಿಯಲ್ಲಿ ನರೇಂದ್ರ ಮತ್ತು ಮುಂಬೈನಲ್ಲಿ ದೇವೇಂದ್ರ ಇಬ್ಬರೂ ಸಮಾನ ರೀತಿಯಲ್ಲಿ ನವಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿದ್ದು ಆ ಪ್ರಕ್ರಿಯೆಯೊಂದಿಗೆ ಮಹಾರಾಷ್ಟವೂ ಸಹ ಅಭಿವೃದ್ದಿಯಲ್ಲಿ ಹೊಸ ಎತ್ತರಕ್ಕೆ ೕರಲಿದೆ ಎಂದರು ಪನ್ನೇಲ್ ಬೆಲಾಪುರ್ ಪೆನ್ ಐರೋಲಿ ಕಲ್ಯಾಣ್ ದೊಂಬಿವಿಲಿ ಮತ್ತು ಥಾಣೆ ಸೇರಿದಂತೆ ಮುಂಬೈ ಮೆಟ್ರೋ ಪಾಲಿಟನ್ ಪ್ರದೇಶ ಹೊಸ ವ್ಯಾಪಾರ ಕೇಂದ್ರಗಳಾಗಿ ಅತ್ಯಂತ ವೇಗವಾಗಿ ಅಭಿವ್ವದ್ದಿ ಹೊಂದುತ್ತಿವೆ ಎಂದು ಹೇಳಿದ ಪ್ರಧಾನಮಂತ್ರಿ ಈ ಕೇಂದ್ರಗಳಿಗೆ ಎಲ್ಲ ರೀತಿಯ ನೆರವು ನೀಡಲು ಕೇಂದ್ರ ಸರ್ಕಾರ ಬದ್ದವಾಗಿದ್ದು ಇದರಿಂದ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಷಿಯಾಗಿ ಆದಾಯವೂ ಹೆಚ್ಚಲಿದೆ ಎಂದರು ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ತೋಟ್ ಮುಂಬ್ವೆನಲ್ಲಿ ನಿನ್ನೆ ಸುದ್ದಿಗೋಷ್ತಿ ನಡೆಸಿ ರಾಜಕಾರಣ ಮಾಡುವಾಗ ಬಿಜೆಪಿ ಪ್ರಜಾಪ್ರಭುತ್ವದ ಮುಖವಾದವನ್ನು ಧರಿಸುತ್ತಿದೆ ಚುನಾವಣೆಗೂ ಮುನ್ನ ಪ್ರತಿಪಕ್ಷಗಳ ನಾಯಕರ ವಿರುದ್ಧ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯಗಳಿಂದ ತನಿಖೆಗಳನ್ನು ನಡೆಸುವ ಮೂಲಕ ಬಿಜೆಪಿ ನೇತ್ವತ್ತದ ಎನ್ಡಿಎ ಸರ್ಕಾರ ಆ ಎರಡು ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಎನ್ಸಿಪಿ ಮುಖ್ಯಸ್ತ ಶರದ್ ಪವಾರ್ ಮಹಾರಾಷ್ಟ್ದದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸಹ ಪಡೆಯದ ಸ್ಥಿತಿಯಲ್ಲಿದ್ದಾರೆ ಎಂದರು ಅವರು ಮರಾಠವಾಡ ಪ್ರಾಂತ್ಯದ ಬೀಡ್ ಜಿಲ್ಲೆಯಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು ಶಿವಸೇನೆಯ ಮುಖ್ಯಸ್ಥ ಉದ್ದವ್ ಠಾಕ್ರೆ ಕೊಂಕಣ್ನ ಸಿಂಧು ದುರ್ಗಾ ಜಿಲ್ಲೆಯ ಕಂಕವಲ್ಲಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಮಹಾರಾಷ್ಟದ ಮಾಜಿ ಮುಖ್ಯಮಂತ್ರಿ ನಾರಾಯಣ್ ರಾಣೆ ಅವರನ್ನು ಬಿಜೆಪಿಗೆ ಸೇರಿಸಿಕೊಂಡಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು ಹರಿಯಾಣದಲ್ಲೂ ಹಿರಿಯ ಕಾಂಗೆಸ್ ನಾಯಕರ ಮತ್ತು ಅಭ್ಯರ್ಥಿ ತೋಶಮ್ ಕಿರಣ್ ಚೌಧರಿ ಅವರು ಅಮಾಲ್ಪುರ ಧಾರಿಯಾಪುರ್ ಮತ್ತು ದಂಗ್ಕುರ್ದ್ಗಳಲ್ಲಿ ಚುನಾವಣಾ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಬಿಜೆಪಿಯ ಆಡಳಿತದಲ್ಲಿ ಎಲ್ಲ ವರ್ಗದ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಹಾಗೂ ಹರಿಯಾಣದಲ್ಲಿ ರಾಜಕೀಯ ಚಿತ್ರಣ ಬದಲಾಗುತ್ತಿದ್ದು ಕಾಂಗ್ರೆಸ್ ಬಹುಮತದೊಂದಿಗೆ ಹೊಸ ಸರ್ಕಾರ ರಚಿಸಲಿದೆ ಎಂದು ಹೇಳಿದರು

ಹರಿಯಾಣದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು ವ್ಯಾಪಕ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ

ಈ ಮತಗಟ್ಟಿಗಳಿಗೆ ಕೇಂದ್ರ ಅರೆಮಿಲಿಟರಿ ಪಡೆಗಳು ಮತ್ತು ಸೂಕ್ಷ್ಮ ವೀಕ್ಷಕರನ್ನು ನಿಯೋಜಿಸಲಾಗುವುದು ಎಂದು ಅವರು ಹೇಳಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾರಾಣಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಇಂದು ಗುಪ್ತ ಸಾಮ್ರಾಜ್ಯದ ಹೆಸರಾಂತ ಆಳ್ವಿಕೆಗಾರರ ಪಾತ್ರ ಮತ್ತು ಪ್ರಸ್ತುತತೆ ಸ್ಕಂದ ಗುಪ್ತ ವಿಕ್ರಮಾದಿತ್ಯ ಹಾಗೂ ರಾಷ್ವದ ರಾಜಕೀಯ ಭವಿಷ್ಯ ಕುರಿತ ಎರಡು ದಿನಗಳ ಅಂತಾರಾಷ್ವೀಯ ವಿಚಾರ ಸಂಕಿರಣವನ್ನು ಉದ್ವಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರ ಸಚಿವ ಡಾ

ಮುಂದಿನ ಎರಡು ದಿನಗಳ ಕಾಲ ದೇಶ ವಿದೇಶಗಳ ಇತಿಹಾಸ ತಜ್ಞರು ವಿದ್ವಾಂಸರು ಮತ್ತು ರಾಜಕೀಯ ಚಿಂತಕರು ವಿಷಯದ ಬಗ್ಗೆ ಚಿಂತನ ಮಂಥನ ನಡೆಸಲಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇಂದಿನಿಂದ ಒಂದು ವಾರಗಳ ಫಿಲಿಪ್ಟೆನ್ಪ್ ಮತ್ತು ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ ಜಪಾನ್ನ ದೊರೆ ನರುಹಿತೋ ಅವರ ಪೀಠಾರೋಹಣ ಸಮಾರಂಭದಲ್ಲಿ ರಾಷ್ಟಪತಿಗಳು ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ

ರಾಷ್ಟ ಪತಿಗಳು ದೊರೆಯ ಪೀಠಾರೋಹಣ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವುದು ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ತಂದುಕೊಡಲಿದೆ ಎಂದು ನಮ್ಮ ಬಾತ್ನೀದಾರರು ವರದಿ ಮಾಡಿದ್ದಾರೆ ಆರ್ಥಿಕತೆಯನ್ನು ಉತ್ತೇಜಿಸಲು ಹೊಸ ಮಾರ್ಗಗಳ ಅನ್ಸೇಷಣೆಗೆ ಭಾರತೀಯ ವ್ಯಾಪಾರ ಸಮುದಾಯದೊಂದಿಗೆ ಉತ್ತಮ ಸಹಭಾಗಿತ್ವ ಕಾಯ್ದುಕೊಳ್ಳುವ ಅಗತ್ಯವಿದೆ ಎಂದು ಮಾಲ್ಲವೀಸ್ ಹೇಳಿದೆ ಮಾಲೆಯಲ್ಲಿ ನಡೆದ ಇಂಡಿಯನ್ ಎಕ್ಸ್ಪೋ ಉದ್ಘಾಟನಾ ಸಮಾರಂಭದಲ್ಲಿ ಮಾಲ್ಡವೀಸ್ನ ಆರ್ಥಿಕ ಅಭಿವ್ವದ್ದಿ ಸಚಿವ ಫಯಾಜ್ ಇಸ್ಕಾಯಿಲ್ ಎರಡು ದೇಶಗಳಲ್ಲೂ ಆರ್ಥಿಕ ಅಭಿವ್ವದ್ದಿಗೆ ವಿಫುಲ ಅವಕಾಶಗಳಿವೆ ಎಂದರು

ಮಾಲ್ಡವೀಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮದ್ ಸೋಲಿಹ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿಕಟ ಬಾಂಧವ್ಯವಿರುವುದು ಎರಡೂ ದೇಶಗಳ ಅಭಿವ್ನದ್ಲಿಗೆ ನೆರವಾಗುತ್ತಿದೆ ಎಂದು ಅವರು ಹೇಳಿದರು ನವಭಾರತ ನಿರ್ಮಾಣದಲ್ಲಿ ಸಹಭಾಗಿತ್ವ ಹೊಂದಲು ಯುಎಇಯಲ್ಲಿರುವ ಭಾರತೀಯ ತಜ್ಞರು ಮುಂದಾಗಬೇಕು ಎಂದು ವಿದೇಶಾಂಗ ವ್ಯವಹಾರಗಳು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ಕರೆ ನೀಡಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಟ್ರಾಂಜ್ ಪ್ರದೇಶದಲ್ಲಿ ನಿನ್ನೆ ಸಂಜೆ ಅಪರಿಚತ ಶಸ್ತ್ರಧಾರಿಯೊಬ್ಬ ಇಬ್ಬರು ಸ್ಥಳೀಯ ಸೇಬಿನ ವ್ಯಾಪಾರಿಗಳ ಮೇಲೆ ದಾಳಿ ನಡೆಸಿದ್ದಾನೆ ದಾಳಿ ವೇಳೆ ವ್ಯಾಪಾರಿಗಳ ಸೇಬಿನ ಹಣ್ಣಿನ ಟ್ರಕ್ಗೆ ಬೆಂಕಿ ಹೊತ್ತಿಕೊಂಡಿದೆ ಪಂಜಾಬ್ನ ಫಿರೋಜ್ಪುರ್ ಪ್ರದೇಶದ ವ್ಯಾಪಾರಿಗಳ ಮೇಲೆ ಮೂರರಿಂದ ನಾಲ್ಕು ಮಂದಿ ಭಯೋತ್ವಾದಕರು ಸೇರಿ ದಾಳಿ ಸಂಚು ರೂಪಿಸಿದ್ದಾರೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿರುವುದಾಗಿ ರಕ್ಷಣಾ ಪಡೆಯ ಮೂಲಗಳು ತಿಳಿಸಿವೆ ದಾಳಿಯಲ್ಲಿ ಗಾಯಗೊಂಡಿದ್ದ ಒರ್ವ ವ್ಯಾಪಾರಿ ಪುಲ್ವಾಮಾ ಅಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರೆ ಮತ್ತೊಬ್ಬ ವ್ಯಾಪಾರಿಯನ್ನು ವಿಶೇಷ ಚಿಕಿತ್ಸೆಗಾಗಿ ಶ್ರೀನಗರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಇದಕ್ಕೂ ಮುನ್ನ ಪುಲ್ವಾಮ ಜಿಲ್ಲೆಯಲ್ಲಿ ಉಗ್ರರು ಛತ್ತೀಸ್ಗಢದ ಓರ್ವ ಕಾರ್ಮಿಕನನ್ನು ಹತ್ಯೆಗ್ವೆಗಿದ್ದರು ಈ ದಾಳಿಯ ಹಿಂದೆ ಜೈಷ್ ಎ ಮೊಹಮದ್ ಮತ್ತು ಹಿಜುಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ಕೈವಾಡವಿದೆ ಎಂದು ಭದ್ರತಾ ಪಡೆಗಳು ಆರೋಪಿಸಿವೆ

ಶಾಮ್ ಪ್ರಸಾದ್ ಮುಖರ್ಜಿ ಅವರ ಹೆಸರಿಡಲಾಗುವುದು ಟ್ವೀಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಒಂದು ರಾಷ್ಟ ಒಂದು ಧ್ವಜ ಫೋಷಣೆಯೊಂದಿಗೆ ರಾಷ್ಟೀಯ ಐಕ್ಯತೆ ಮತ್ತು ಕಾಶ್ಮೀರಕ್ಕಾಗಿ ಹೋರಾಡಿದ ಮುಖರ್ಜಿ ಅವರಿಗೆ ಇದು ಗೌರವ ನಮನ ಸಲ್ಲಿಸಿದಂತಾಗುತ್ತದೆ ಎಂದು ಹೇಳಿದ್ದಾರೆ ಡೆನ್ಟಾರ್ಕ್ ಬ್ಯಾಡ್ಮಿಂಟನ್ ಓಪನ್ ಟೂರ್ನಿಯಿಂದ ಭಾರತದ ಖ್ಯಾತ ಬ್ಯಾಡ್ಮಿಂಟನ್ ಅಟಗಾರ್ತಿ ಸೈನಾ ನೆಹ್ವಾಲ್ ಹೊರಬಿದ್ದಿದ್ದಾರೆ ಅವರು ನಿನ್ನೆ ಜಪಾನ್ನ ಸಯಾಕಾ ತಕಾಶಿ ವಿರುದ್ದ ಸೋಲುಂಡರು